ಭಾರತ ಜೈನಾ ಸೇನೆಗಳ ನಡುವೆ ಪರಸ್ವರ ಸಹಕಾರ ವ್ಯದ್ದಿಗೆ ನವದೆಹಲಿಯಲ್ಲಿ ಉಭಯ ದೇಶಗಳ ರಕ್ಷಣಾ

ನದಿಗಳಲ್ಲಿ ವಿಸರ್ಜಿಸುವ ಕಾರ್ಯ ಇಂದಿನಿಂದ ಆರಂಭ

ಏಷಿಯನ್ ಕ್ರೀಡಾಕೂಟ ಪುರುಪರ ಡಬಲ್ ಟ್ರಾಪ್ನಲ್ಲಿ ಭಾರತದ ಶೂಟರ್ ಶರ್ದುಲ್ ವಿಹನ್ಗೆ

ಗುಜರಾತ್ನ ಜುನಾಗಡ್ನಲ್ಲಿಂದು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಈ ಯೋಜನೆಯಡಿ ಬಡವರು ಗುಣಮಟ್ಟದ ಆರೋಗ್ನ ಸೇವೆಯನ್ನು ಕಡಿಮೆ ವೆಚ್ವದಲ್ಲಿ ಪಡೆಯಲಿದ್ಗಾರೆ ಎಂದರು ಆರೋಗ್ಯ ಕ್ಷೇತ್ರಕ್ಕೆ ಜಾಗತಿಕವಾಗಿ ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಸ್ಪಂದಿಸುವ ಉತ್ತಮ ವೈದ್ಯರು ಮತ್ತು ಪ್ಕಾರಾಮೆಡಿಕಲ್ ಸಿಬ್ಬಂದಿ ಅಗತ್ಯವಿದೆ ಭಾರತದಲ್ಲಿ ವೈದ್ಯಕೀಯ ಉಪಕರಣಗಳನ್ನು ತಯಾರಿಸಲು ನಮ್ಮ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದರು ದಿಷಧಿಗಳ ಬೆಲೆ ಕಡಿಮೆ ಇರುವ ಜನೌಷಧಿ ಮಳಿಗೆಗಳನ್ನು ಸರ್ಕಾರ ಆರಂಭಿಸಿದೆ ನಮ್ಮ ಸರ್ಕಾರ ಕೈಗೊಂಡ ಶುಚಿತ್ವ ಅಭಿಯಾನ ಸಾರ್ವತ್ರಿಕವಾಗಿ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಅವರು ತಿಳಿಸಿದರು

ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಮಂತ್ರಿಯವರು ಅವರನ್ನು ಅಭಿನಂದಿಸಿದರು ಮಧ್ಯವರ್ತಿ ಇಲ್ಲದ ಕಾರಣ ಪ್ರಧಾನಮಂತ್ರಿ ಅವಾಸ್ ಯೋಜನೆಯಡಿಯಲ್ಲಿ ಅತ್ಯುತ್ತಮ ಮನೆಗಳನ್ನು ನಿರ್ಮಿಸಲು ಸಾಧ್ಯವಾಗಿದೆ

ವೈ ಅವರು ಭಾರತಕ್ಕೆ ನಾಲ್ಕು ದಿನಗಳ ಭೇಟಿಗಾಗಿ ಮಂಗಳವಾರದಂದು ದೆಹಲಿಗೆ ಆಗಮಿಸಿದ್ದಾರೆ ಡೋಕ್ಲಾಮ್ನಂತಹ ಬಿಕ್ಕಟ್ಟನ್ನು ತಪ್ಪಿಸಲು ಉಭಯ ಸೇನೆಗಳ ನಡುವಣ ಮಹತ್ವದ ಸಂಪರ್ಕ ವ್ಯವಸ್ಥೆಯನ್ನು ವೃದ್ಧಿಸಲು ಪ್ರಧಾನಮಂತ್ರಿ ನರೇಂದ್ರಮೋದಿ ಮತ್ತು ಚೈನಾ ಅಧ್ಯಕ್ಷ ಕ್ಲಿ ಜಿನ್ಪಿಂಗ್ ಸಮ್ಕತಿಸಿದ ಮೂರು ತಿಂಗಳ ನಂತರ ವೈ ಈ ಭೇಟಿ ನೀಡಿದ್ದಾರೆ ಚೈನಾದ ರಕ್ಷಣಾ ಸಚಿವರು ಮಂಗಳವಾರದಂದು ಮೋದಿ ಅವರನ್ನು ಭೇಟಿಯಾಗಿದ್ದರು ಆ ಸಂದರ್ಭದಲ್ಲಿ ಮಾತನಾಡಿದ ಮೋದಿ ಅವರು ಎರಡೂ ದೇಶಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ವಿವಾದಗಳಗೆ ಎಡೆಯಾಗದಂತೆ ಸೂಕ್ಷ್ಮತೆ ಮತ್ತು ಫ್ರೌಡಿಮೆಯಿಂದ ನಿರ್ವಹಿಸಬೇಕೆಂದು ಹೇಳಿದ್ದರು ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಪ್ರಧಾನಿ ಮೋದಿ ಮತ್ತು ಚೈನಾ ಅಧ್ಯಕ್ಷ ಕ್ಲಿ ಜೆನ್ಪಿಂಗ್ ಅವರ ನಡುವೆ ನಡೆದ ಅನೌಪಚಾರಿಕ ಶೃಂಗಸಭೆಯ ವೇಳೆ ತೆಗೆದುಕೊಂಡ ನಿರ್ಧಾರಗಳ ಜಾರಿ ಸಂಬಂಧ ಮಾತುಕತೆ ನಡೆಸಲು ವೈ ಫೆಂಘ ಅವರು ಭಾರತಕ್ಕೆ ಭೇಟ ನೀಡಿದ್ದಾರೆ ಎಂದು ನಮ್ಮ ಬಾತ್ತೀದಾರರು ಅಧಿಕೃತ ಹೇಳಿಕೆಯನ್ನುಲ್ಲೇಖಿಸಿ ವರದಿ ಮಾಡಿದ್ದಾರೆ

ಇಂದು ಪಕ್ಷದ ರಾಜ್ಯ ಘಟಕದ ಅಧ್ವಕ್ಷ ನಿತ್ಯಾನಂದ ರಾಯ್ ಅವರು ವಿವಿಧ ಪಕ್ಷಗಳನ್ನೊಳಗೊಂಡ ಹನ್ನೊಂದು ತಂಡಕ್ಕೆ ಅಸ್ವಿಯನ್ನು ಪಾಟ್ನಾದಲ್ಲಿ ಹಸ್ತಾಂತರಿಸಿದರು ಈ ತಂಡಗಳು ರಾಜ್ಯದ ಪ್ರತಿ ಬ್ಲಾಕ್ಗಳು ಮತ್ತು ಜಿಲ್ಲೆಗಳಗೆ ತೆರಳಿ ನದಿಗಳಲ್ಲಿ ಅಸ್ತಿ ವಿಸರ್ಜಿಸಲಿದೆ ಬಿಹಾರ ಉಪಮುಖ್ಯಮಂತ್ರಿ ಸುಶೀಲ್ಕುಮಾರ್ ಮೋದಿ ಕೇಂದ್ರ ಸಚಿವರಾದ ರಾಧಾ ಮೋಹನ್ಸಿಂಗ್ ಅಶ್ವನಿಕುಮಾರ್ ಚೌಬೆ ಗಿರಿರಾಜ್ ಸಿಂಗ್ ರಾಮ್ ಕ್ರಿಪಾಲ್ ಯಾದವ್ ಅವರು ವಿವಿಧ ತಂಡಗಳಲ್ಲಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿದೆ ಕೇಂದ್ರ ಸಚಿವ ಅರುಣ್ ಜೇಟ್ಲ ಮೂರು ತಿಂಗಳ ವಿರಾಮದ ನಂತರ ಇಂದು ಹಣಕಾಸು ಹಾಗೂ ಕಾರ್ಪೋರೇಟ್ ವ್ಯವಹಾರಗಳ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಬಾತೆಗೆ ಅರುಣ್ ಜೇಟ್ಲ ಮರಳಿರುವುದನ್ನು ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಟ್ವೀಟ್ ಸಂದೇಶದ ಮೂಲಕ ಸ್ವಾಗತಿಸಿದ್ದಾರೆ ಜೇಟ್ಲ ಅವರು ಶಸ್ತ್ರ ಚಿಕಿತ್ಸೆ ಬಳಿಕ ಚೇತರಿಸಿಕೊಂಡಿರುವುದಕ್ಕೆ ಪರ್ಷ ವ್ವಕ್ಷಪಡಿಸಿರುವ ರಾಥೋಡ್ ದೇಶ ಸೇವೆಯಲ್ಲಿ ಅರುಣ್ ಜೇಟ್ಲ ಅವರಿಗೆ ಆರೋಗ್ಯ ಪೂರ್ಣವಾದ ದೀರ್ಘಾಯುಷ್ಯವನ್ನು ಹಾರೈಸಿದ್ದಾರೆ

ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ರಾಷ್ಷಪತಿಯವರು ಹಣಕಾಸು ಮತ್ತು ಕಾರ್ಪೋರೇಟ್ ವ್ಯವಹಾರಗಳ ಬಾತೆಯನ್ನು ಜೇಟ್ಲಯವರಿಗೆ ವಹಿಸಿದ್ದಾರೆ ಎಂದು ರಾಷ್ಟಪತಿ ಭವನದ ಪ್ರಕಟಣೆ ತಿಳಿಸಿದೆ ಜರ್ಮನಿಯ ಹಾಂಬರ್ಗ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ನೀಡಿರುವ ಹೇಳಿಕೆಯನ್ನು ಬಿಜೆಪಿ ಕಟುವಾಗಿ ಟೀಕಿಸಿದೆ ನವದೆಹಲಿಯಲ್ಲಿ ಬಿಜೆಪಿ ವಕ್ತಾರ ಡಾ ಸಂಬಿತ್ ಪಾತ್ರಾ ಮಾಧ್ಯಮಗಳೊಂದಿಗೆ ಮಾತನಾಡಿ ಅಂತಾರಾಷ್ಷೀಯ ವೇದಿಕೆಯೊಂದರಲ್ಲಿ ಭಯೋತ್ವಾದನೆಯನ್ನು ಸಮರ್ಥಿಸಿಕೊಳ್ಲುವ ಮೂಲಕ ಭಾರತದ ವರ್ಚಸ್ಗನ್ನು ಕಡಿಮೆ ಮಾಡುವ ಪ್ರಯತ್ನ ರಾಹುಲ್ಗಾಂಧಿ ಮಾಡಿದ್ದು ಇದು ಅಪಾಯಕಾರಿ ಬೆಳವಣಿಗೆ ಎಂದು ಟೀಕಿಸಿದ್ದಾರೆ ನಿರುದ್ಯೋಗದಿಂದಾಗಿ ಯುವಕರು ಭಯೋತ್ವಾದನಾ ಸಂಘಟನೆಗಳಗೆ ಸೇರುತ್ತಿದ್ದಾರೆ ಎಂಬ ರಾಹುಲ್ಗಾಂಧಿ ಅವರ ಹೇಳಿಕೆ ಖಂಡನೀಯ ಈ ಬಗ್ಗೆ ಅವರು ಸ್ಪಷ್ಟನೆ ನೀಡಬೇಕು ಎಂದು ಸಂಬಿತ್ ಪಾತ್ರಾ ಒತ್ತಾಯಿಸಿದ್ದಾರೆ ಜಾಗತಿಕ ಶಕ್ತಿಯಾಗಿ ಭಾರತ ಬೆಳೆಯುತ್ತಿದ್ದು ವಿದೇಶಿ ನೆಲದಲ್ಲಿ ಇಂತಹ ಹೇಳಿಕೆ ನೀಡುವುದು ಸರಿಯಲ್ಲ ಈ ಹೇಳಿಕೆಯ ಹಿಂದಿರುವ ಪ್ರೇರಣೆಯ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟನೆ ನೀಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯ ರಾಹಿನಿ ನಾಲಾದಲ್ಲಿ ಆಳವಾದ ಕಂದಕವೊಂದಕ್ಕೆ ಖಾಸಗಿ ವಾಹನವೊಂದು ಉರುಳಿ ಬಿದ್ದು ಸಂಭವಿಸಿದ ದುರ್ಘಟನೆಯೊಂದರಲ್ಲಿ ಹನ್ನೊಂದು ಮಂದಿ ಮೃತಪಟ್ಟದ್ದಾರೆ ಇಂದು ಬೆಳಗಿನ ಜಾವ ಈ ದುರ್ಘಟನೆ ಸಂಭವಿಸಿದೆ ಜಿಲ್ಲಾಡಳಿತ ರಕ್ಷಣೆ ಮತ್ತು ಪರಿಹಾರ ಕಾರ್ಯ ಕ್ಲೆಗೊಂಡಿದೆ ಅಪಘಾತಕ್ಕೆ ಕಾರಣ ತಿಳಿದು ಬಂದಿಲ್ಲ ಅಪಘಾತಕ್ಕೊಳಗಾದ ದುರದೃಷ್ಷವಾಹನ ಚಂಬಾದಿಂದ ಮನಾಲಿ ಜಿಲ್ಲೆಗೆ ಹೋಗುತ್ತಿತ್ತು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಪರಿಸ್ಥಿತಿ ನಿಧಾನವಾಗಿ ಸಹಜಸ್ಥಿತಿಗೆ ಮರಳುತ್ತಿದೆ

ಹಿರಿಯ ಪತ್ರಕರ್ತ ಬರಹಗಾರ ಮಾನವ ಹಕ್ಕುಗಳ ಕಾರ್ಯಕರ್ತ ಕುಲದೀಪ್ ನಯ್ಲರ್ ದೆಹಲಿಯಲ್ಲಿಂದು ನಿಧನ ಹೊಂದಿದರು

ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಧಿಕಾರಶಾಹಿಯ ದೌರ್ಜನ್ಯದ ವಿರುದ್ದ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಅವರನ್ನು ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆ ಮೀಸಾದಡಿ ಕಾರಾಗ್ಬಹದಲ್ಲಿ ಇರಿಸಲಾಗಿತ್ತು ನಯ್ಲರ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಲೋದಿ ರುದ್ರಭೂಮಿಯಲ್ಲಿ ನೆರವೇರಿತು

ತುರ್ತು ಪರಿಸ್ಥಿತಿ ವೇಳೆ ಅವರು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಹೋರಾಟ ನಡೆಸಿದ್ದರು ಎಂದು ಟ್ವೀಟ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟರ್ನಲ್ಲಿ ಕುಲದೀಪ್ ನಯ್ದರ್ ಅವರು ತುರ್ತುಪರಿಸ್ಹಿತಿ ವಿರುದ್ದ ಅಚಲ ನಿಲುವು ಹೊಂದಿದ್ದರು ಸಾರ್ವಜನಿಕ ಸೇವೆ ಮತ್ತು ದೇಶದ ಅಭ್ಯುದಯಕ್ಕಾಗಿ ಸಲ್ಲಿಸಿರುವ ಸೇವೆ ಮತ್ತು ಬದ್ದತೆ ಸದಾ ಸ್ಗರಣೀಯ ಎಂದು ತಿಳಿಸಿದ್ಗಾರೆ ಭಾರತದಲ್ಲಿರುವ ಬೌದ್ದ ತಾಣಗಳ ಪ್ರವಾಸೋದ್ದಮಕ್ಕೆ ಹೆಚ್ಲನ ಒತ್ತು ನೀಡುವ ಅಗತ್ಯವನ್ನು ಪ್ರತಿಪಾದಿಸಿರುವ ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರು ಈ ಸಂಬಂಧ ಇರುವ ಸಮಸ್ಥೆಗಳನ್ನು ನಿವಾರಿಸಬೇಕಾಗಿದೆ ಎಂದು ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಬುದ್ಲಿಸ್ಟ್ ಸಮಾವೇಶವನ್ನು ಉದ್ವಾಟಿಸಿ ಮಾತನಾಡಿದ ಅವರು ಬೌದ್ದ ತಾಣಗಳಿಗೆ ಸರ್ಕಾರ ವಿಮಾನ ಸೇವೆಯನ್ನು ಕಳೆದ ಕೆಲ ವರ್ಷಗಳಲ್ಲಿ ವಿಸ್ತರಿಸಿದೆ

ಟೆನ್ನಿಸ್ನ ಪುರುಷರ ಡಬಲ್ಸ್ನಲ್ಲಿ ಭಾರತದ ರೋಹನ್ ಬೋಪಣ್ಣ ಮತ್ತು ದಿವಿಜ್ ಶರಣ್ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಬೆಳ್ಳಿಯ ಪದಕವನ್ನು ಖಾತರಿಪಡಿಸಿದ್ದಾರೆ

ಇದರಿಂದ ಭಾರತ ಕಂಚಿನ ಪದಕ್ಕಕ್ಕೆ ತೃಪ್ತಿಪಡಬೇಕಾಯಿತು

ಭಾರತಕ್ಕೆ ನಾಲ್ತು ಚಿನ್ನ